ಪೂರ್ವಾಂಚಲ್ ಎಕ್ಸ್ಪ್ರೆಸ್ ರಸ್ತೆ ರಾಜ್ಜದ ರಾಜಧಾನಿ ಲಖನೌ ಮತ್ತು ಘಾಜಿಪುರ್ ಅನ್ನು ಸಂಪರ್ಕಿಸಲಿದ್ದು

ಪ್ರತ್ತೇಕ ಸಂಪರ್ಕ ರಸ್ತೆ ಮೂಲಕ ಇದನ್ನು ವಾರಾಣಸಿಗೂ ಸಂಪರ್ಕಿಸಲಾಗುವುದು

ಈ ಸಂದರ್ಭವಾಗಿ ಸಾರ್ವಜನಿಕ ರ್ನಾಲಿಯನ್ನು ಉದ್ದೇತಿಸಿ ಮಾತನಾಡಿದ ಪ್ರಧಾನಮಂತ್ರಿಯವರು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಹಾದು ಹೋಗುವ ಎಲ್ಲ ಗ್ರಾಮ ಪಟ್ಟಣಗಳ ಸ್ವರೂಪವು ಬದಲಾಗಲಿದೆ ಎಂದು ಹೇಳಿದರು

ಆ ಬಳಿಕ ಶ್ರಧಾನಮಂತ್ರಿಯವರು ವಾರಾಣಸಿ ನಗರ ಅನಿಲ ವಿತರಣಾ ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಖಸಿದರಲ್ಲದೆ ವಾರಾಣಸಿ ಬಲಿಯಾ ಇಎಂಯು ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು ಸ್ನಾರ್ಟ್ ಸಿಟಿ ಹಾಗೂ ನಮಾಮಿ ಗಂಗಾ ಮಿಷನ್ನಡಿ ಹಲವಾರು ಯೋಜನೆಗಳಿಗೆ ಮತ್ತು ಪಂಚಕೋಶಿ ಪರಿಕ್ರಮ ರಸ್ತೆ ನಿರ್ಮಾಣ ಹಾಗೂ ಅಂತಾರಾಷ್ಟೀಯ ಸಮಾವೇಶ ಕೇಂದ್ರವೊಂದಕ್ಕೆ ಪ್ರಧಾನಮಂತ್ರಿಯವರು ಶಿಲಾನ್ಯಾಸ ನೆರವೇರಿಸಿದರು ಪ್ರಧಾನಮಂತ್ರಿಯವರು ರಾಜ್ಯಕ್ಷೆ ಎರಡು ದಿನಗಳ ಭೇಟಿ ನೀಡಿದ್ದಾರೆ ಇಂದು ರಾತ್ರಿ ತಮ್ಮ ಸಂಸದೀಯ ಕ್ಷೇತ್ರದಲ್ಲಿ ತಂಗಲಿರುವ ಮೋದಿ ಅವರು ನಾಳೆ ಮಿರ್ಜಾಪುರ್ಗೆ ಭೇಟಿ ನೀಡಿ ಬನ್ಸಾಗರ್ ನಾಲಾ ಯೋಜನೆಯನ್ನು ರಾಷ್ಲಕ್ಕೆ ಸಮರ್ಪಿಸಲಿದ್ದಾರೆ ಮಿರ್ಜಾಪುರ್ ವೈದ್ಯಕೀಯ ಕಾಲೇಜು ಸ್ವಾಪನೆಗೆ ಶಂಕುಸ್ವಾಪನೆ ನೆರವೇರಿಸಲಿರುವ ಪ್ರಧಾನಮಂತ್ರಿಯವರು ಬಾಲುಘಾಟ್ನಲ್ಲಿ ಗಂಗಾನದಿಗೆ ಅಡ್ಡಲಾಗಿ ಕಟ್ಟರುವ ಮಿರ್ಜಾಪುರ್ ಮತ್ತು ವಾರಾಣಸಿಯನ್ನು ಜೋಡಿಸುವ ಸೇತುವೆಯನ್ನು ದೇಶಕ್ಕೆ ಸಮರ್ಪಿಸಲಿದ್ದಾರೆ

ಅವರು ದೆಹಲಿಯಲ್ಲಿಂದು ಸಂಸ್ವೆಯ ಅಮೃತ ಮಹೋತ್ಸವದಲ್ಲಿ ಮಾತನಾಡಿ ಮಹಿಳೆಯರಲ್ಲಿನ ಹಣಕಾಸು ಆರ್ಥಿಕತೆ ಸಾಮಾಜಿಕ ಬದಲಾವಣೆಯಲ್ಲಿ ತರಬಲ್ಲದು ಎಂದು ಹೇಳಿದರು ವ್ಯವಹಾರ ನಿರ್ವಹಣೆಯನ್ನು ಸುಲಭಗೊಳಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದು ಅವರು ತಿಳಿಸಿದರು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಬಲಗೊಳ್ಳುವುದರೊಂದಿಗೆ ಮುಂದಿನ ದಶಕದಲ್ಲಿ ಭಾರತದಲ್ಲಿ ತಯಾರಿಕಾ ವಲಯ ಸದೃಢಗೊಳ್ಳಲಿದ್ದು ಕಾಸ್ಟ್ ಅಕೌಂಟೆಂಟ್ಗಳು ಹೆಚ್ಚಿನ ಪಾತ್ರ ಹೊಂದಿದ್ದಾರೆ ಎಂದು ರಾಷ್ಟಪತಿ ಅಭಿಪ್ರಾಯಪಟ್ಟರು

ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಐಸಿಎಫ್ಎಓ ವಿಶ್ವವಿದ್ಯಾಲಯದ ಫಟಿಕೋತ್ಸವ ಕಾರ್ಯಕ್ರಮದಲ್ಲಿ ಇಂದು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಜಗತ್ತು ಒಂದು ಸಣ್ಣ ಘಟಕವಾಗಿ ರೂಪುಗೊಂಡಿದೆ ಎಂದು ಹೇಳಿದರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೌಶಲ್ಯಯತವಾಗಿ ಕಾರ್ಯನಿರ್ವಹಿಸುವಂತೆ ನಾಯ್ವ ವಿದ್ವಾರ್ಥಿಗಳಿಗೆ ಕರೆ ನೀಡಿದರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಇಂದು ರಾಜ್ಯಸಭೆಗೆ ನಾಲ್ವರನ್ನು ನಾಮಕರಣ ಮಾಡಿದ್ದಾರೆ ಅವರೆಂದರೆ ರೈತ ನಾಯಕ ರಾಮ್ ಶಕಲ್ ಬರಹಗಾರ ಮತ್ತು ಪತ್ರಕರ್ತ ರಾಕೇಶ್ ಸಿನ್ವಾ ಶಿಲ್ಪಿ ರಘುನಾಥ್ ಮೊಹಪಾತ್ರ ಹಾಗೂ ಶಾಸ್ತೀಯ ನೃತ್ವಗಾರ್ತಿ ಸೋನಾಲ್ ಮಾನ್ಸಿಂಗ್ ಕ್ರಿಕೆಟರ್ ಸಚ್ಟಿನ್ ತೆಂಡೂಲ್ಕರ್ ಹಿರಿಯ ನಟಿ ರೇಬಾ ಸಾಮಾಜಿಕ ಕಾರ್ಯಕರ್ತರಾದ ಅನುಆಗಾ ಹಾಗೂ ಹಿರಿಯ ವಕೀಲ ಕೆ ಪರಾಸರನ್ ನಿವೃತ್ತಿಯ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ನಾಲ್ಕು ಸ್ವಾನಗಳು ತೆರವಾಗಿದ್ದವು

ಅಲ್ಪಸಂಬ್ಲಾತ ವ್ಣವಹಾರಗಳ ಬಾತೆ ಸಚಿವ ಮುಕ್ತಾರ್ ಅಬ್ಲಾಸ್ ನಖ್ವಿ ಯಾತ್ರಾತ್ರಿಗಳನ್ನು ಬೀಳ್ಕೊಟ್ಟು ಮಾತನಾಡಿ ಸುಸೂತ್ರ ಯಾತ್ರೆಯ ಸಿದ್ದತೆಗಳು ಪೂರ್ಣಗೊಂಡಿವೆ ಎಂದು ಹೇಳಿದರು

ಅವರು ಗುಜರಾತ್ನ ಗಾಂಧಿನಗರ್ ಸಮೀಪದ ಕರ್ನಾವತಿ ವಿಕ್ವವಿದ್ಯಾಲಯದಲ್ಲಿ ನಡೆದ ಯುವ ಸಂಸತ್ನಲ್ಲಿ ಮಾತನಾಡುತ್ತಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವದಡಿ ನವಭಾರತ ಬಡತನ ಭ್ರಷ್ಟಾಚಾರ ಒತ್ತಡ ಹಾಗೂ ಜಾತೀಯತೆಯಿಂದ ಮುಕ್ತವಾಗಿರಲಿದೆ ಎಂದು ಷಾ ಹೇಳಿದರು ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಪವಿತ್ರ ನಗರ ಉಜ್ಜಯನಿಯಿಂದ ಇಂದು ತಮ್ಮ ಜನಾಶೀರ್ವಾದ ಯಾತ್ರೆಯನ್ನು ಆರಂಭಿಸಿದರು

ಬಾಂಗ್ಲಾ ಪ್ರಧಾನಿಯವರೊಂದಿಗೆ ತಾವು ಅತ್ತಂತ ಫಲಪ್ರದ ಸಭೆ ನಡೆಸಿದ್ದಾಗಿ ಅವರು ಟ್ವೀಟ್ ಮಾಡಿದ್ದಾರೆ ಈ ಭಾಗದ ಎಲ್ಲ ದೇಶಗಳು ಕೈಜೋಡಿಸಿದಲ್ಲಿ ಉಗ್ರಗಾಮಿತ್ವ ಮತ್ತು ಭಯೋತ್ವಾದನೆಯನ್ನು ಬುಡಮೇಲು ಮಾಡಲು ಸಾಧ್ಯ ಎಂದು ಹಸೀನಾ ಅವರಿಗೆ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಯಾವುದೇ ದೇಶದ ವಿರುದ್ದ ತಮ್ನ ಚಟುವಟಿಕೆಗಳನ್ನು ನಡೆಸಲು ಬಾಂಗ್ಲಾದೇಶದ ನೆಲ ಬಳಸಿಕೊಳ್ಳುವುದಕ್ಕೆ ಅವಕಾಶ ನೀಡಲಾಗುವುದಿಲ್ಲ ಎಂಬ ಢಾಕಾದ ನಿಲುವನ್ನು ಬಾಂಗ್ಲಾ ಪ್ರಧಾನಿ ಪುನರುಚ್ಚರಿಸಿದರು ಬಾಂಗ್ಲಾ ದೇಶ ಮತ್ತು ಭಾರತ ಮಾತುಕತೆಯ ಮೂಲಕ ಭೂಮಿ ಮತ್ತು ಗಡಿ ಒಪ್ಪಂದಗಳು ಸೇರಿದಂತೆ ಸುದೀರ್ಘಕಾಲದ ಹಲವಾರು ವಿಷಯಗಳನ್ನು ಬಗೆಹರಿಸಿಕೊಂಡಿವೆ ಎಂದು ಹಸೀನಾ ಹೇಳಿದರು

ನಾಳೆ ಅಲ್ಲಿನ ಗೃಹ ಸಚಿವ ಅಸಾದುಝಮಾನ್ ಖಾನ್ ಕಮಲ್ ಅವರೊಂದಿಗೆ ಭಾರತ ಬಾಂಗ್ಲಾ ಗೃಹ ಸಚಿವರ ಮಟ್ಟದ ಆರನೇಯ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸುವರು

ಅವರು ಹೈದರಾಬಾದ್ನಲ್ಲಿಂದು ಮಾಧ್ಯಮದೊಂದಿಗೆ ಮಾತನಾಡಿ ಸಂಸತ್ತಿನ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಈ ಸಂಬಂಧ ಮಸೂದೆಯೊಂದನ್ನು ಮಂಡಿಸಬಹುದಾಗಿದೆ ಎಂದು ಹೇಳಿದರು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಮೇಲಿನ ದೌರ್ಜನ್ಯ ನಿಯಂತ್ರಣ ಕಾಯ್ದೆಯ ಅಂತಗಳ ರಕ್ಷಣೆಗಾಗಿ ವಿಶೇಷಾಜ್ಲೆಯೊಂದರ ಬಗ್ಗೆ ಸಹ ಪರಿಶೀಲನೆ ನಡೆಯುತ್ತಿದೆ ಎಂದು ಅವರು ಹೇಳಿದರು ಒಬಿಸಿಗಳ ವರ್ಗಿಕರಣದ ವಿಚಾರ ಸರ್ಕಾರದ ಪರಿಶೀಲನೆಯಲ್ಲಿದ್ದು ಸಾರ್ವತ್ರಿಕ ಚುನಾವಣೆಗಳಿಗೆ ಮುನ್ನ ಈ ವಿಷಯವನ್ನು ಕೈಗೆತ್ತಿಕೊಳ್ಳಬಹುದಾಗಿದೆ ಎಂದು ಅಥಾವಳೆ ತಿಳಿಸಿದರು ದೇಶದಲ್ಲಿ ಅಲ್ಲಸಂಖ್ಯಾತರು ಎದುರಿಸುತ್ತಿರುವ ಎಲ್ಲ ಶೈಕ್ಷಣಿಕ ಸವಾಲುಗಳನ್ನು ಬಗೆಹರಿಸಲು ತಮ್ಮ ಸಚಿವಾಲಯ ಸಾಧ್ವವಾದ ಎಲ್ಲ ಪ್ರಯತ್ನಗಳನ್ನು ನಡೆಸುತ್ತಿದೆ ಎಂದು ಅಲ್ಪಸಂಖ್ಯಾತ ವ್ಚವಹಾರಗಳ ಸಚಿವ ಮುಖ್ತಾರ್ ಅಬ್ದಾಸ್ ನಖ್ವಿ ಹೇಳಿದ್ದಾರೆ ಅವರು ದೆಹಲಿಯಲ್ಲಿಂದು ಸಚಿವಾಲಯ ನಡೆಸಿದ ಬ್ರಿಡ್ಜ್ ಕೋರ್ಸ್ನ ಪ್ರಮಾಣಪತ್ರ ವಿತರಣಾ ಸಮಾರಂಭದಲ್ಲಿ ಮಾತನಾಡಿ ಅಲ್ಲಸಂಖ್ಯಾತ ಯುವಜನರಿಗೆ ಮುಖ್ಯವಾಹಿನಿಯ ಶಿಕ್ಷಣ ಪದಗಿಸಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಮದರಸಗಳನ್ನು ಮುಚ್ಚಲು ಸರ್ಕಾರ ಬಯಸುವುದಿಲ್ಲ ಆದರೆ ಔಪಚಾರಿಕ ಮತ್ತು ಮುಖ್ಯವಾಹಿನಿಯ ಶಿಕ್ಷಣಕ್ಕೆ ಅವುಗಳ ಬಾಗಿಲುಗಳನ್ನು ತೆರೆಯಲು ಬಯಸುತ್ತದೆ ಎಂದು ನಖ್ವಿ ತಿಳಿಸಿದರು

ಇಸ್ಲಾಮಾಬಾದ್ನ ಹೊಣೆಗಾರಿಕೆ ನ್ವಾಯಾಲಯದ ನ್ವಾಯಮೂರ್ತಿ ಮುಹಮ್ದದ್ ಬಷೀರ್ ಜೈಲಿನಲ್ಲಿಯೆ ಪರೀಫ್ ಅವರ ವಿಚಾರಣೆ ನಡೆಸುವರು ಎಂದು ಕಾನೂನು ಮತ್ತು ನ್ಹಾಯ ಖಾತೆ ಸಚಿವಾಲಯದ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಪರೀಫ್ ಹಾಗೂ ಅವರ ಪುತ್ರಿ ಮರಿಯಂ ಅವರನ್ನು ನಿನ್ನೆ ಬಂಧಿಸಲಾಗಿದ್ದು ಅವರು ರಾವಲ್ಪಿಂಡಿಯಾ ಅದಿ ಅಲಾ ಜೈಲಿನಲ್ಲಿ ನಿನ್ನೆ ಮೊದಲ ದಿನವನ್ನು ಕಳೆದಿದ್ದಾರೆ ಉತ್ತರಾಖಂಡನಲ್ಲಿ ಉತ್ತರಕಾಶಿ ರುದ್ರಪ್ರಯಾಗ ಚಮೊಲಿ ಮತ್ತು ತೆಹ್ರಿ ವಲಯದ ಜಿಲ್ಲಾಡಳಿತಗಳಗೆ ಭಾರಿ ಮಳೆ ಸಾಧ್ಯತೆ ಬಗ್ಗೆ ರಾಜ್ಯ ಸರ್ಕಾರ ಕಟ್ಟೆಚ್ಚರದ ಸೂಚನೆ ಹೊರಡಿಸಿದೆ ಮಳೆಯಿಂದ ಆಗಬಹುದಾದ ಯಾವುದೇ ಅವಘಡಗಳನ್ನು ನಿಭಾಯಿಸಲು ಸಿದ್ದವಾಗಿರುವಂತೆ ನೈನಿತಾಲ್ ಬಾಗೇಶ್ವರ್ ಮತ್ತು ಕುಮೌನ್ ವಲಯದ ಪಿತೋಫರ್ ಜಿಲ್ಲಾಡಳಿತಗಳಿಗೆ ಸಹ ಸೂಚನೆಗಳನ್ನು ನೀಡಲಾಗಿದೆ

ಸಿಂಧು ಫೈನಲ್ ತಲುಪಿದ್ದಾರೆ